ಎಸ್

ಬೆಂಗಳೂರಿನಲ್ಲಿಂದು ಸ್ವಾರ್ಟ್ಅಪ್ ಯೋಜನೆಯಡಿ ಪ್ರವಾಸೋದ್ದಮ ಉತ್ತೇಜನಕ್ಕಾಗಿ ಅಭಿವ್ಯದ್ಧಿಪಡಿಸಿರುವ ನೂತನ ಕ್ನಾರವಾನ್ ಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರವಾಸೋದ್ದಮ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಜಿಸುವ ಉದ್ದಮವಾಗಿದೆ

ಎಸ್ ಯಡಿಯೂರಪ್ಪ ದೆಂಗಳೂರಿನಲ್ಲಿಂದು ಸಣ್ಣ ರೈತರಿಗೆ ಕೈಷಿ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಷೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಲಾಕ್ ಡೌನ್ನಿಂದಾಗಿ ದೇಶದ ಅರ್ಥಿಕ ಹಾಗೂ ಕೈಷಿ ವಲಯಕ್ಷೆ ನಷ್ಷ ಉಂಟಾಗಿದೆ ಇಂತಹ ಸನ್ನಿವೇಶದಲ್ಲಿ ಕೈಷಿಕರಿಗೆ ಬೆಂಬಲ ನೀಡಲು ಕೇಂದ್ರ ವಿಶೇಷ ಅನುದಾನ ನೀಡಿದೆ ಸಣ್ಣ ಹಿಡುವಳಿದಾರರಿಗೆ ಉತ್ತಮ ಇಳುವರಿ ಪಡೆಯುವಲ್ಲಿ ನೆರವಾಗಲು ಗುಣಮಟ್ಟದ ಬೀಜ ವಿತರಣೆ ಮಾಡಲಾಗುತ್ತಿದೆ ಆಧುನಿಕ ಕೃಷಿ ಪದ್ದತಿಗೆ ಸಂಬಂಧಿಸಿದ ಮಾಹಿತಿಯನ್ನೂ ಪ್ರಾಯೋಗಿಕ ಕಿಟ್ ಗಳಲ್ಲಿ ನೀಡಲಾಗಿದೆ ಎಂದು ಅವರು ಹೇಳಿದರು

ಪಾದಯಾತ್ರೆಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಕ ಅಂತರವನ್ನು ಕಾಯ್ದಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕು ಸಾಬೂನಿನಿಂದ ಕೈ ತೊಳೆಯುವಿಕೆ ಹಾಗೂ ಸ್ನಾನಿಟ್ಟೆಸರ್ ಬಳಕೆಯಿಂದ ಆಗುವ ಉಪಯುಕ್ತತೆಯ ಅರಿವನ್ನ ಜನಸಾಮಾನ್ನರಲ್ಲಿ ಮೂಡಿಸುವುದು ಸೇರಿದಂತೆ ಪಂಣಾಮಕಾರಿ ಸಂವಹನಕಾಗಿ ಫಲಕಗಳನ್ನು ಬಳಸದೇಕು ಎಂದು ಟಿ

ಬೆಂಗಳೂರಿನಲ್ಲಿ ಪಾರ್ಶ್ವ ಗ್ರಹಣವಾಗಿ ಗೋಚರಿಸಲಿದೆ ಎಂದು ಜವಹರಲಾಲ್ ನೆಹರು ತಾರಾಲಯದ ನಿರ್ದೇಶಕ ಪಮೋದ್ ಜಿ ಗಲಗಲಿ ತಿಳಿಸಿದ್ದಾರೆ

ಚಿಕ್ಕಮಗಳೂರಿನ ದಂಟರಮಕ್ಕಿ ಕೆರೆಯ ನಡುಗೆಡ್ಡೆಯಲ್ಲಿ ಪಾರ್ಕ್ ಅಭಿವೃದ್ಧಿ ಪಡಿಸಿ ವಾಕಿಂಗ್ ಟ್ರಾಕ್ ಮಕ್ಕಳ ಆಟದ ವ್ಯವಸ್ನೆ ಹಾಗೂ ಗಿಡಗಳನ್ನು ಬೆಳೆಸಲಾಗುವುದು ಜೊತೆಗೆ ಸ್ನಾಮಿ ವಿವೇಕಾನಂದ ಅವರ ಕುಳಿತ ಭಂಗಿಯ ವಿಗ್ರಹವನ್ನು ಉದ್ದಾನದಲ್ಲಿ ನಿರ್ಮಿಸಲಾಗುವುದೆಂದು ಪ್ರವಾಸೋದ್ಧಮ ಮತ್ತು ಜಿಲ್ಲಾ ಉಸ್ನುವಾರಿ ಸಚಿವ ಸಿ ಟಿ ರವಿ ತಿಳಿಸಿದ್ದಾರೆ ಈಗಾಗಲೇ ಇಲ್ಲಿ ವಿವೇಕಾನಂದರ ನಿಂತಿರುವ ಭಂಗಿಯ ವಿಗ್ರಹ ಸ್ನಾಪನೆ ಮಾಡಲಾಗಿದೆ ಆದರೆ ವಿಗ್ರಹ ಕಳಪೆ ಕಾಮಾಗಾರಿಯಿಂದ ಕೂಡಿದೆ ಹಾಗೂ ಗುತ್ತಿಗೆದಾರರು ಕೆಲಸ ಪೂರ್ಣಗೊಳಿಸಿಲ್ಲ ಎಂಬ ಬಗ್ಗೆ ಜನತೆಯಿಂದಲೂ ದೂರುಗಳು ಕೆಳಬರುತ್ತಿವೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕೆಲಸ ಮಾಡದ ಗುತ್ತಿಗೆದಾರರ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು ವಿಗ್ರಹ ಕಾಮಗಾರಿ ಪೂರ್ಣಗೊಳಿಸಲು ವಿಸ್ತತ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಅತೀ ಶೀಘ ಕಾಮಗಾರಿ ಪೂರ್ಣಗೊಳಿಸಿ ಪಾರ್ಕೆನ್ನು ಸಾರ್ವಜನಿಕರಿಗಾಗಿ ಮುಕ್ತಗೊಳಿಸಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ

ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ವಿದ್ಯಾರ್ಥಿಗಳಿಗೆ ಪುಚಿತ್ವ ಸೇರಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಕಲಾವತಿ ತಿಳಿಸಿದ್ದಾರೆ

ವಿದ್ಲಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮೊಬ್ಬೆಲ್ ಇನ್ನಿತರೆ ಎಲೆಕ್ಸಾನಿಕ್ ಉಪಕರಣಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿನೋತ್ ಪ್ರಿಯಾ ಅವರು ತಿಳಿಸಿದ್ದಾರೆ ಕೊರೋನಾ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೆಯುವ ಮೈಸೂರಿನ ವಿವಿಧ ಕಾಲೇಜು ಆವರಣ ಕೊಠಡಿಗೆ ಪಾಲಿಕೆ ಸಿಬ್ಲಂದಿಗಳು ದಿಷಧಿ ಸಿಂಪಡಿಸುತ್ತಿದ್ದಾರೆ